ಕರ್ನಾಟಕದಾದ್ಯಂತ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ತರಗತಿಗಳು ಇಂದಿನಿಂದ ಆರಂಭ ಕೋವಿಡ್ ಸೋಂಕು ಹರಡದಂತೆ ಅಗತ್ಯ ಮುಂಜಾಗ್ರತಾ ಕ್ರಮ ಸರ್ವರಿಗೂ ಸೂರು ಒದಗಿಸಲು ಸರ್ಕಾರ ಬದ್ದವಾಗಿದೆ ಮತ್ತು ಬಡವರು ಅನುಭವಿಸುತ್ತಿರುವ ಸಂಕಷ್ಷಗಳ ನಿವಾರಣೆಗೆ ಇದು ಸಕಾಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ದೇಶದ ಆರು ರಾಜ್ಲಗಳ ಆರು ಕಡೆಗಳಲ್ಲಿ ಜಾಗತಿಕ ವಸತಿ ತಂತ್ರಜ್ಙಾನ ಸವಾಲು ಭಾರತ ಯೋಜನೆಯಡಿ ಲೈಟ್ ಹೌಸ್ ಯೋಜನೆಗಳಿಗೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಶಂಕುಸ್ಟಾಪನೆ ನೆರವೇರಿಸಿ ಅವರು ಮಾತನಾಡಿದರು ದೇತದಲ್ಲಿ ಮಸತಿ ನಿರ್ಮಾಣ ವಲಯದಲ್ಲಿ ಈ ಯೋಜನೆಗಳು ಹೊಸ ದಿಕ್ಸೂಚಿಯಾಗಿವೆ ಅತ್ಲಾಧುನಿಕ ತಂತ್ರಜ್ಞಾನ ಹಾಗೂ ನಾವೀನ್ಯ ಪ್ರಕ್ರಿಯೆಗಳನ್ನು ಬಳಸಿಕೊಂಡು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ ಕಡಿಮೆ ಸಮಯದಲ್ಲಿ ಈ ಮನೆಗಳನ್ನು ನಿರ್ಮಾಣ ಮಾಡಲಿದ್ದು ಬಡವರಿಗೆ ಅಗ್ಗದ ದರದಲ್ಲಿ ಮನೆಗಳು ದೊರೆಯಲಿವೆ ಎಂದರು ಪ್ರತಿಯೊಬ್ಲರು ಸ್ತಂತ ಮನೆಯನ್ನು ಹೊಂದಬೇಕು ಎಂಬ ಬಹುದೊಡ್ಡ ಕನಸನ್ನು ಹೊಂದಿರುತ್ತಾರೆ ಜನರ ಭಾವನೆಗಳಗೆ ಸ್ವಂದಿಸಲು ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಈ ಯೋಜನೆಯಡಿ ವಸತಿ ಸೌಲಭ್ಯ ಕಲ್ಪಿಸಲು ಆದ್ದತೆ ನೀಡಲಾಗಿದೆ ಎಂದು ಹೇಳಿದರು ರಿಯಲ್ ಎಸ್ಸೇಟ್ ವಲಯದಲ್ಲಿ ಬಂಡವಾಳ ಹೂಡಿಕೆಗೆ ಪ್ರೋತ್ವಾಹ ನೀಡಲು ಸರ್ಕಾರ ಬದ್ದವಾಗಿದ್ಲು ಈ ನಿಟ್ಲನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ

ಲ್ಯೆಟ್ ಹೌಸ್ ಯೋಜನೆಗಳು ದೇತದಲ್ಲಿ ಮೊದಲ ಬಾರಿಗೆ ವಸತಿ ಕ್ಷೇತ್ರದಲ್ಲಿ ಹೊಸ ಯುಗದ ಪರ್ಯಾಯ ಜಾಗತಿಕ ತಂತ್ರಜ್ವಾನಗಳು ಮತ್ತು ಪ್ರಕ್ರಿಯೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಒಳಗೊಂಡಿರುವ ಯೋಜನೆಗಳಾಗಿವೆ ವಸತಿ ನಿರ್ಮಾಣ ಕ್ಷೇತ್ರದಲ್ಲಿ ನವೀನ ತಂತ್ರಜ್ಞಾನಗಳನ್ನು ಸಮಗ್ರ ರೀತಿಯಲ್ಲಿ ಅಳವಡಿಸಿಕೊಳ್ಳಲು ವಾತಾವರಣ ನಿರ್ಮಿಸುವುದು ಇದರ ಉದ್ಲೇಶವಾಗಿದೆ ಮಧ್ಯಪ್ರದೇಶದ ಇಂದೋರ್ ಗುಜರಾತ್ನ ರಾಜ್ಕೋಟ್ ತಮಿಳುನಾಡಿನ ಚೆನ್ಟ್ರೆ ಜಾರ್ಖಂಡ್ನ ರಾಂಚಿ ತ್ರಿಪುರಾದ ಅಗರ್ತಲಾ ಮತ್ತು ಉತ್ತರ ಪ್ರದೇಶದ ಲಕ್ಷೋ ಗಳಲ್ಲಿ ಲೈಟ್ ಹೌಸ್ಗಳನ್ನು ನಿರ್ಮಿಸಲಾಗುತ್ತಿದೆ ಸಂಬಂಧಿತ ಮೂಲಸೌಕರ್ಯ ಸೌಲಭ್ವಗಳೊಂದಿಗೆ ಈ ನಗರಗಳಲ್ಲಿ ವರ್ಷಕ್ಕೆ ಸುಮಾರು ಒಂದು ಸಾವಿರ ಮನೆಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದರು ಕೇಂದ್ರ ನಗರಾಭಿವೃದ್ದಿ ಮತ್ತು ವಸತಿ ಸಚಿವ ಹರ್ ದೀಪ್ ಸಿಂಗ್ ಪುರಿ ಉತ್ತರ ಪ್ರದೇಶ ಮಧ್ವಪ್ರದೇಶ ಗುಜರಾತ್ ಆಂಧ್ರಪ್ರದೇಶ ಜಾರ್ಖಂಡ್ ಮತ್ತು ತಮಿಳುನಾಡು ಮುಖ್ಚಮಂತ್ರಿಗಳು ವಿಡಿಯೋ ಕಾನ್ವರೆನ್ಸ್ ನಲ್ಲಿ ಪಾರ್ಗೊಂಡಿದ್ದರು ದೇಶದಲ್ಲಿ ಕೋವಿಡ್ ಲಸಿಕೆಗಳ ತುರ್ತು ಬಳಕೆಗೆ ಅನುಮೋದನೆ ನೀಡುವ ಕುರಿತು ನಿರ್ಧಾರ ಕೈಗೊಳ್ಳುವ ಸಂಬಂಧ ರಾಷ್ಲೀಯ ಔಷಧ ನಿಯಂತ್ರಣ ನಿರ್ದೇತನಾಲಯದ ವಿಷಯ ತಜ್ಞರ ಸಮಿತಿಯ ಮಹತ್ವದ ಸಭೆ ದೆಹಲಿಯಲ್ಲಿ ನಡೆಯುತ್ತಿದೆ ಆಕ್ಸ್ಫರ್ಡ್ ಆಸ್ಲಾಜೆನಿಕಾ ಲಸಿಕೆಯ ಉತ್ಪಾದನಾ ಸಂಸ್ಹೆಯ ಸೆರುಮ್ ಇನಿಟಿಟ್ಲೂಟ್ ಆಫ್ ಇಂಡಿಯಾದ ಕೋವಿ ಶೀಲ್ಡ್ ಭಾರತ್ ಬಯೋಟೆಕ್ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಕೋವ್ಚಾಕ್ಲಿನ್ ಹಾಗೂ ಫೈಜರ್ ಇಂಡಿಯಾದ ಲಸಿಕೆಗಳ ತುರ್ತು ಬಳಕೆಗೆ ಅನುಮತಿ ನೀಡುವಂತೆ ಈ ಸಂಸ್ಥೆಗಳು ಈಗಾಗಲೇ ಅರ್ಜಿ ಸಲ್ಲಿಸಿವೆ

ಕೇಂದ್ರ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಅವರು ಇಂದು ದೆಹಲಿಯಲ್ಲಿ ಪ್ರಾಯೋಗಿಕ ಕೋವಿಡ್ ಲಿಸಿಕೆ ನೀಡಿಕೆಯ ಕಾರ್ಯಕ್ರಮದ ಸಿದ್ಗತೆಗಳನ್ನು ಪರಿಶೀಲಿಸಿದರು ಅಗತ್ನ ಸಿದ್ದತೆಗಳನ್ನು ಮಾಡಿಕೊಳ್ಳುವಂತೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು ತೀವ್ರ ಸಮಸ್ನೆ ಇರುವ ಪ್ರದೇಶಗಳನ್ನು ಗುರುತಿಸುವುದು ಪ್ರಾಯೋಗಿಕ ಕಾರ್ಯಕ್ರಮದ ಉದ್ದೇಶವಾಗಿದೆ ದೆಹಲಿಯಲ್ಲಿ ಸಿದ್ದತೆಗಳು ತೃಪ್ತಿಕರವಾಗಿದೆ ಎಂದರು ಲಚಿಕೆ ನೀಡಿಕೆಗೆ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಆಸ್ತ್ರೆಗಳು ಇದಕ್ಕೆ ಸನ್ನದ್ದವಾಗಿದೆ ಎಂದು ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು ಈ ಮುನ್ನ ಕೇಂದ್ರ ಸರ್ಕಾರ ಲಸಿಕೆ ನೀಡುವಿಕೆ ಆರಂಭಕ್ಕೆ ಪರಿಣಾಮಕಾರಿ ಸಿದ್ದತೆಗಳನ್ನು ಕ್ಕೆಗೊಳ್ಲುವಂತೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಞಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿತ್ತು ನಾಳೆಯಿಂದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಲ್ಲಿ ಪ್ರಾಯೋಗಿಕ ಲಸಿಕೆ ನೀಡಿಕೆ ಕಾರ್ಯಕ್ರಮ ಆರಂಭವಾಗಲಿದೆ ಲಸಿಕೆ ನೀಡಿಕೆಯ ಕಾರ್ಯಾಚರಣೆ ಕಾರ್ಯಸಾಧು ಮೌಲ್ವಮಾಪನ ಮಾಡುವುದು ಪ್ರಾಯೋಗಿಕ ಕಾರ್ಯಕ್ರಮದ ಉದ್ದೇಶವಾಗಿದೆ ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಾಗಿನಿಂದ ಅತ್ಪಧಿಕ ದಾಖಲೆಯ ಜಿಎಸ್ಟಿ ಆದಾಯ ಕಳೆದ ಡಿಸೆಂಬರ್ನಲ್ಲಿ ಸಂಗ್ರಹವಾಗಿದೆ

ಕೋವಿಡ್ ಸೋಂಕು ಹರಡದಂತೆ ತಡೆಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೂಪಿಸಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಶಾಲಾ ಕಾಲೇಜುಗಳನ್ನು ತೆರೆಯಲಾಗಿದೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲೆಗೆ ತೆರಳಿ ಸುರಕ್ಷತಾ ಕ್ರಮಗಳನ್ನು ಪರಿಶೀಲಿಸಿದರು ನಂತರ ಅವರು ಸುದ್ದಿಗಾರರೊಂದಿಗೆ ಶಾಲಾ ಕಾಲೇಜುಗಳಲ್ಲಿ ಕೋವಿಡ್ ಮುನ್ನಚ್ವರಿಕೆ ಕ್ರಮಗಳನ್ನು ಪರಿತೀಲಿಸಲು ಪ್ರತಿ ಜಿಲ್ಲೆಯಲ್ಲಿ ವಿಚಕ್ಷಣ ದಳ ರಚಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ರಾಜ್ಟದೆಲ್ಲೆಡೆ ತರಗತಿ ನಡೆಸಲು ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮಕ್ಕಳನ್ನು ಶಾಲೆಗಳನ್ನು ಕಳುಹಿಸಲು ಯಾವುದೇ ಆತಂಕಬೇಡ ಆನ್ಲೈನ್ನಲ್ಲಿ ಪಾಠ ಕೇಳುವ ಅವಕಾಶವೂ ಇದೆ ಎಂದು ಸಚಿವ ಸುರೇಶ್ಕುಮಾರ್ ತಿಳಿಸಿದರು

ಟೋಲ್ ಗಳಲ್ಲಿ ನಗದು ರಹಿತ ವಹಿವಾಟು ನಡೆಯುವಂತಾಗಲು ಒಂದು ಮಾರ್ಗವನ್ನು ಹೊರತು ಪಡಿಸಿ ಎಲ್ಲ ಮಾರ್ಗಗಳು ಫಾಸ್ಟ್ ಟ್ವಾಗ್ ಮಾರ್ಗಗಳಾಗಿರುತ್ತವೆ ಈ ಮಾರ್ಗಗಳಿಗೆ ಫಾಸ್ಟ್ ಟ್ವಾಗ್ ಇಲ್ಲದೆ ಪ್ರವೇಶಿಸುವ ವಾಹನಗಳು ಎರಡು ಪಟ್ಟು ಶುಲ್ಲ ಪಾವತಿಸಬೇಕಾಗುತ್ತದೆ

ರಾಷ್ಷೀಯ ಹೆದ್ದಾರಿ ಪ್ರಾಧಿಕಾರದ ಟೋಲ್ ಫ್ಲಾಜಾಗಳಲ್ಲೂ ದೊರೆಯಲಿವೆ

ಸೋಮವಾರ ಮತ್ತು ಸರ್ಕಾರಿ ರಜೆ ದಿನಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲಿ ವಸ್ತು ಸಂಗ್ರಹಾಲಯ ಸಾರ್ವಜನಿಕ ವೀಕ್ಷಣೆಗೆ ಮುಕ್ತವಾಗಿರುತ್ತದೆ ಸಾರ್ವಜನಿಕರು ಜಾಲತಾಣಗಳ ಮೂಲಕ ನೋಂದಣಿ ಮಾಡಿಸಬಹುದಾಗಿದೆ

ಸ್ಥಳದಲ್ಲೇ ಶ್ರವೇಶಕ್ಕೆ ಟಕೆಟ್ ಖರೀದಿಸುವ ಸೌಲಭ್ಡವನ್ನು ತಾತಾಲಿಕವಾಗಿ ಸ್ಲಗಿತಗೊಳಿಸಲಾಗಿದೆ

ಇದು ಜಾಗತಿಕವಾಗಿ ಕನಿಷ್ಠ ಶ್ರಮಾಣವಾಗಿದೆ